ಪೆಟ್ರೋಲಿಯಂ ಕ್ಷೇತ್ರಕ್ಷೆ ಸಂಬಂಧಿಸಿದ ಬಿಹಾರದ ಮೂರು ಪ್ರಮುಖ ಯೋಜನೆಗಳು ನಾಳೆ ರಾಷ್ಟಕ್ಕೆ ಸಮರ್ಪಣೆ

ಅರ್ಹ ಫಲಾನುಭವಿಗಳು ಹೊಸ ಮನೆಗಳಿಗೆ ಪ್ರವೇಶಿಸುವ ಗೃಹ ಪ್ರವೇಶಂ ಸಮಾರಂಭದಲ್ಲಿ ವಿಡಿಯೋ ಕಾನ್ವರೆನ್ಲೆ ಮೂಲಕ ಪಾಲ್ಗೊಂಡು ನಾಮಫಲಕವನ್ನು ಅನಾವರಣ ಮಾಡಿದರು ಫಲಾನುಭವಿಗಳೊಂದಿಗೆ ಸಂವಾದ ನಡೆಸಿದ ಅವರು ಬಡವರ ಎಲ್ಲ ರೀತಿಯ ಸಮಸ್ಥೆಗಳನ್ನು ಪರಿಹರಿಸಲು ಸರ್ಕಾರ ಸರ್ವ ಪ್ರಯತ್ನ ಮಾಡುತ್ತಿದೆ ಎಂದು ಹೇಳಿದರು ಮಧ್ಯಪ್ರದೇಶ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಸಹ ಭಾಗವಹಿಸಿದ್ದರು

ಈ ಎಲ್ಲ ರೈಲುಗಳು ಸಂಪೂರ್ಣವಾಗಿ ಮೊದಲೇ ಟಕೆಟ್ ಕಾಯ್ದಿರಿಸಿರುವ ಪ್ರಯಾಣಿಕರ ರೈಲುಗಳಾಗಿದ್ದು ಮೊನ್ನೆಯಿಂದ ಟಿಕೆಟ್ ಬುಕ್ಕಿಂಗ್ ಆರಂಭವಾಗಿದೆ

ದೇಶದ ಹಲವು ರಾಜ್ಯಗಳು ಸಲ್ಲಿಸಿರುವ ಬೇಡಿಕೆಗಳು ಹಾಗೂ ವೈಟಿಂಗ್ ಲಿಸ್ಟ್ಗಳನ್ನು ಇಲಾಖೆ ನಿಕಟವಾಗಿ ಪರಿತೀಲಿಸುತ್ತಿದ್ದು ಅಗತ್ತ ಎದುರಾದಲ್ಲಿ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ರೈಲುಗಳ ಸಂಚಾರ ಆರಂಭಿಸಲಾಗುವುದೆಂದು ರೈಲ್ವೆ ಮಂಡಳಿಯ ಅಧ್ಯಕ್ಷ ವಿನೋದ್ ಕುಮಾರ್ ಯಾದವ್ ಈ ಮೊದಲೇ ತಿಳಿಸಿದ್ದರು

ತೆಲಂಗಾಣ ರಾಜ್ಯದಿಂದ ಅತಿ ಹೆಚ್ಚು ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ

ಎರಡು ಕಡೆಗಳಿಂದ ರಕ್ಷಣೆ

ಎದೇಶಾಂಗ ವ್ಲವಹಾರಗಳ ಸಚಿವಾಲಯದ ಜಂಟ ಕಾರ್ಯದರ್ಶಿ ವಾಣಿ ರಾವ್ ರಕ್ಷಣಾ ಸಚಿವಾಲಯದ ಅಂತಾರಾಷ್ಷೀಯ ಸಹಕಾರ ಜಂಟಿ ಕಾರ್ಯದರ್ಶಿ ಸೋಮನಾಥ್ ಫೋಷ್ ಅವರು ಭಾರತೀಯ ನಿಯೋಗದ ನೇತೃತ್ವ ವಹಿಸಿದ್ದರು ಉಭಯ ದೇಶಗಳ ಪರಸ್ಪರ ಹಿತಾಸಕ್ತಿಗೆ ಸಂಬಂಧಿಸಿದಂತೆ ರಕ್ಷಣೆ ಭದ್ರತೆ ಮತ್ತು ವಿದೇಶಿ ನೀತಿ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ಹೆಚ್ಚಿಸುವ ಕುರಿತಂತೆ ವಿಚಾರಗಳನ್ನು ಹಂಚಿಕೊಳ್ಳಲಾಯಿತು

ಈ ಕುರಿತು ಟ್ವೀಟ್ ಮಾಡಿರುವ ಸಚಿವ ಡಾ ಜಿತೇಂದ್ರ ಸಿಂಗ್ ಕೊರೋನಾ ಸಾಂಕ್ರಾಮಿಕದಿಂದ ಉಂಟಾಗಿರುವ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಜೀವಿತ ಪ್ರಮಾಣಪತ್ರಗಳನ್ನು ಸಲ್ಲಿಸುವ ಅವಕಾಶವನ್ನು ವಿಸ್ತರಿಸಲಾಗಿದೆ ಎಂದು ತಿಳಿಸಿದ್ದಾರೆ

ವಿಸ್ತರಣೆ ಮಾಡಲಾದ ಅವಧಿಯಲ್ಲಿ ಎಲ್ಲಾ ಪಿಂಚಣಿದಾರರು ತಮ್ಮ ಪಿಂಚಣಿಯನ್ನು ಯಾವುದೇ ಅಡ್ಡಿಯಿಲ್ಲದೇ ಪಡೆಯಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ಭೂ ಹಸ್ತಾಂತರದಲ್ಲಿ ಜನರ ಹಸ್ತಕ್ಷೇಪವನ್ನು ಕಡಿಮೆ ಮಾಡುವ ವಿವಿಧ ಮಸೂದೆಗಳನ್ನು ತೆಲಂಗಾಣ ವಿಧಾನಸಭೆ ಅಂಗಿಕರಿಸಿದೆ ಗ್ರಾಮ ರಾಜ್ಜಸ್ವ ಅಧಿಕಾರಿ ವಿ ಆರ್ ಒ ಹಾಗೂ ಗ್ರಾಮ ರಾಜ್ಜಸ್ವ ಸಹಾಯಕ ವಿ ಆರ್ ಎ ಹುದ್ದೆಗಳನ್ನು ಸರ್ಕಾರ ಈ ಮೂಲಕ ತೆಗೆದುಹಾಕಿದೆ ಭೂಸ್ವಾದೀನ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಎಲ್ಲ ದಾಖಲೆಗಳನ್ನು ವಿದ್ಯುನ್ನಾನ ರೂಪದಲ್ಲಿ ತೆಲಂಗಾಣ ಭೂ ದಾಖಲೆಗಳ ನಿರ್ವಹಣಾ ವ್ಯವಸ್ಥೆಯಲ್ಲಿ ಅಳವಡಿಸಲು ಸರ್ಕಾರ ತ್ರಮ ಕೈಗೊಂಡಿದೆ

ವಿಧಾನಸಭೆಯಲ್ಲಿ ಈ ಮಸೂದೆಗಳ ಕುರಿತಂತೆ ಉತ್ತರ ನೀಡಿದ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್ ಹೊಸ ಕಂದಾಯ ವ್ಯವಸ್ಥೆಗೆ ಇದೊಂದು ಮೊದಲ ಹೆಜ್ಲೆಯಾಗಿದೆ ಭೂಮಿಗೆ ಸಂಬಂಧಿಸಿದ ಎಲ್ಲ ವಿಚಾರಗಳು ಸರಳಗೊಳ್ಳಲಿವೆ ಹೊಸ ಮಸೂದೆ ಜನರ ಎಲ್ಲ ಸಮಸ್ತೆಗಳನ್ನು ಬಗೆಹರಿಸಲಿದೆ ಎಂದು ಹೇಳಿದರು ಹೊಸ ಕಂದಾಯ ಕಾಯ್ಗೆಯಡಿ ಭೂ ಒಡೆತನ ಪ್ರಮಾಣ ಪತ್ರ ಸೇರಿದಂತೆ ಎಲ್ಲ ಪ್ರಕ್ರಿಯೆಗಳು ಧರಣಿ ಪೋರ್ಟಲ್ ಮುಖಾಂತರ ಆನ್ಲೈನ್ನಲ್ಲಿ ನಡೆಯಲಿವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಪೆಟ್ರೋಲಿಯಂ ಕ್ಷೇತ್ರಕ್ಕೆ ಸಂಬಂಧಿಸಿದ ಬಿಹಾರದ ಮೂರು ಪ್ರಮುಖ ಯೋಜನೆಗಳನ್ನು ವಿಡಿಯೋ ಕಾಸ್ವರೆನ್ಸ್ ಮೂಲಕ ರಾಷ್ಟಕ್ಕೆ ಸಮರ್ಪಸಲಿದ್ದಾರೆ

ಈ ಕಾರ್ಯಕ್ರಮದಲ್ಲಿ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಸಹ ಉಪಸ್ಥಿತರಿರುವರು

ಟಿ ಪಿ ಎ

ದಿನದಿಂದ ದಿನಕ್ಕೆ ಸೋಂಕು ಪರೀಕ್ಷೆಯ ಮಾದರಿ ಪ್ರಮಾಣ ಹೆಚ್ಚಾಗುತ್ತಿದೆ ಕಳೆದ ಜನವರಿಯಲ್ಲಿ ಪುಣೆಯ ರಾಷ್ಷೀಯ ವೈರಾಣು ಸಂಸ್ಟೆಯಿಂದ ಆರಂಭವಾದ ಕೊರೊನಾ ಸೋಂಕು ಪರೀಕ್ಷೆ

ರಾಜಸ್ಥಾನ ಉತ್ತರ ಪ್ರದೇಶ ಪಂಜಾಬ್ ಮತ್ತು ಮಧ್ಯಪ್ರದೇಶಗಳಲ್ಲಿ ಪ್ರಕರಣ ದೃಢ ಪಡುವ ಪ್ರಮಾಣ ಶೇಕಡ ನ್ಕಿಂತ ಕಡಿಮೆಯಾಗಿದೆ

ಜನರು ಪರಸ್ಸರ ನಿಗದಿತ ಅಂತರ ಕಾಯ್ಲುಕೊಳ್ಳುವುದು ಆಗಾಗ ಸಾಬೂನು ನೀರು ಬಳಸಿ ಕ್ಷೆಗಳನ್ನು ಶುಚಿಗೊಳಿಸಿಕೊಳ್ಳುವುದನ್ನು ತಪ್ಪದೆ ಮಾಡಬೇಕು ಎಂದು ದೆಹಲಿಯ ಏಮ್ಸ್ ನಿರ್ದೇಶಕ ಡಾ

ಆಕಾಶವಾಣಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ಕೊರೋನಾ ನಿಯುಂತ್ರಣಕ್ಕೆ ಕೇಂದ್ರ ಸರ್ಕಾರ ಸೂಚಿಸಿರುವ ಸಲಹೆಗಳ ಪಾಲನೆ ಅತ್ಲಗತ್ತ ಎಂದು ಹೇಳಿದರು ಆಕಾಶವಾಣಿಯ ಸುಧ್ನಿ ಸೇವಾ ವಿಭಾಗ ಇಂದು ದ್ನಿಭಾಷಾ ಫೋನ್ ಇನ್ ಕಾರ್ಯಕ್ರಮ ಆಯೋಜಿಸಿದೆ

ಸಂಜಯ್ ಪಾಂಡೆ ಪಾಲ್ಗೊಳ್ಳಲಿದ್ದಾರೆ

ಮುಂಚಿತವಾಗಿಯೂ ಪ್ರಶ್ನೆಯನ್ನು ಕಳುಹಿಸಬಹುದಾಗಿದ್ದು